ದಶಕಗಳಿಂದ ಕಾಡುತ್ತಿದ್ದ ಸವಾಲುಗಳನ್ನು ಎದುರಿಸಲು ಸರ್ಕಾರ ಕಾರ್ಯನಿರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆ

ಉನ್ನಾವ್ ಅತ್ಲಾಚಾರ ಸಂತ್ರಸ್ತೆಗೆ ಬೆಂಕಿ ಹಚ್ಚಿದ ಪ್ರಕರಣ ತನಿಖೆಗೆ ಉತ್ತರಪ್ರದೇಶ ಸರ್ಕಾರದಿಂದ ವಿಶೇಷ ತಂಡದ ರಚನೆ

ದೇಶಾದ್ಲಂತ ಪೊಲೀಸ್ ಠಾಣೆಗಳಲ್ಲಿ ಸಂತ್ರಸ್ತ ಮಹಿಳೆಯರಿಗೆ ಸಹಾಯ ನೀಡುವ ಹೆಲ್ಪ್ ಡೆಸ್ತ್ ಸ್ಹಾಪನೆಗೆ ನಿರ್ಭಯಾ ನಿಧಿಯಿಂದ ಒಂದುನೂರು ಕೋಟಿ ರೂಪಾಯಿ ಮಂಜೂರು

ಕಳೆದ ವಾರ ಹೈದರಾಬಾದ್ನಲ್ಲಿ ನಡೆದಿದ್ದ ಪಶುವೈದ್ದೆ ಯುವತಿಯ ಸಾಮೂಹಿಕ ಅತ್ಯಾಚಾರ ಮತ್ತು ಕಗ್ಗೊಲೆಯ ಅಮಾನವೀಯ ಪ್ರಕರಣದ ನಾಲ್ವರು ಆರೋಪಿಗಳನ್ನು ಇಂದು ಬೆಳಗಿನ ಜಾವ ಗುಂಡಿಟ್ಟು ಕೊಲ್ಲಲಾಗಿದೆ

ನಿನ್ನೆ ಮಧ್ಯರಾತ್ರಿಯ ನಂತರ ಆರೋಪಗಳನ್ನು ಘಟನೆ ನಡೆದಿದ್ದ ಸ್ವಳಕ್ಕೆ ಕರೆದೊಯ್ದು ಹೆಚ್ಚನ ವಿಚಾರಣೆ ನಡೆಸುತ್ತಿದ್ದಾಗ ಆರೋಪಿಗಳು ಪರಾರಿಯಾಗಲು ಪೊಲೀಸರಿಂದ ಬಂದೂಕು ಕಸಿದುಕೊಳ್ಳಲು ಯತ್ನಿಸಿದಾಗ ಅವರ ಮೇಲೆ ಗುಂಡು ಹಾರಿಸಲಾಯಿತೆಂದು ಸ್ನಳೀಯ ಪೊಲೀಸ್ ಮೂಲಗಳು ತಿಳಿಸಿವೆ ಆದಾಗ್ಡೂ ಎನ್ಕೌಂಟರ್ ನಡೆದ ಸನ್ನಿವೇತದ ಬಗ್ಗೆ ಅಧಿಕೃತ ಮಾಹಿತಿಗಾಗಿ ಎದುರು ನೋಡಲಾಗುತ್ತಿದೆ ಸೈಬರಾಬಾದ್ ಪೊಲೀಸರು ನಾಲ್ವರೂ ಆರೋಪಿಗಳು ಮೃತಪಟ್ಟರುವುದನ್ನು ಖಚಿತ ಪಡಿಸಿದ್ದಾರೆ

ಈ ಅಮಾನವೀಯ ಪ್ರಕರಣದಲ್ಲಿ ಶಾಮೀಲಾಗಿದ್ದ

ಹೆಚ್ಚನ ವಿಚಾರಣೆಗಾಗಿ ನಿನ್ನೆ ನಡುರಾತ್ರಿಯ ನಂತರ ಅವರನ್ನು ಘಟನೆ ನಡೆದ ಸ್ಥಳಕ್ಕೆ ಕರೆದೊಯ್ದಲಾಗಿತ್ತು ರಾಜ್ಯ ಸರ್ಕಾರದ ಶಿಫಾರಸ್ಲಿನ ಮೇಲೆ ಈ ಪ್ರಕರಣದ ತ್ವರಿತ ವಿಚಾರಣೆಗಾಗಿ ಮೆಹಬೂಬ್ ನಗರ ಸೆಷನ್ಸ್ ನ್ಹಾಯಾಧೀಶರನ್ನು ರಾಜ್ಲ ಹೈಕೋರ್ಟ್ ನಿಯೋಜಿಸಿತ್ತು ಕೆಲವು ದಿನಗಳ ಹಿಂದೆ ವಾರಂಗಲ್ನಲ್ಲಿ ಮಹಿಳೆಯೊಬ್ಬರ ಮೇಲೆ ನಡೆದ ಇದೇ ಮಾದರಿಯ ಪ್ರಕರಣದಲ್ಲಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ಆರೋಪಿಗಳನ್ನು ಪೊಲೀಸ್ ಕಾರ್ಯಾಚರಣೆಯಲ್ಲಿ ಗುಂಡಿಟ್ಟು ಕೊಂದು ಹಾಕಿದ್ದನ್ನು ನೆನಪು ಮಾಡಿಕೊಳ್ಳಬಹುದು

ಎನ್ಡಿಎ ಸರ್ಕಾರ ದೇಶವನ್ನು ಈ ಮೊದಲಿದ್ದ ಭರವಸೆಗಳ ರಾಜಕಾರಣದ ದಿನಗಳಿಂದ ಕಾರ್ಯನಿರತ ರಾಜಕಾರಣದತ್ತ ಕರೆದೊಯ್ಯುತ್ತಿದೆ ಎಂದು ಅವರು ಹೇಳಿದ್ದಾರೆ ದೆಹಲಿಯಲ್ಲಿ ಇಂದು ಬೆಳಿಗ್ಗೆ ನಡೆದ ಹಿಂದೂಸ್ತಾನ್ ಟೈಮ್ಸ್ ನಾಯಕತ್ವ ಸಮಾವೇಶದಲ್ಲಿ ಮಾತನಾಡಿದ ಮೋದಿ ಅವರು ದೇಶವನ್ನು ಬಾಧಿಸುತ್ತಿರುವ ಪ್ರಮುಖ ವಿಷಯಗಳತ್ತ ಹೆಚ್ಚನ ಗಮನ ಹರಿಸಬೇಕಾಗಿದೆ ಜನಸಾಮಾನ್ಯರ ಜೀವನದಲ್ಲಿ ಸರ್ಕಾರದ ಪಸ್ತಕ್ಷೇಪ ಕಡಿಮೆಯಾದಲ್ಲಿ ಆಡಳಿತ ವ್ಯವಸ್ಥೆ ಮತ್ತಷ್ಟು ಪರಿಣಾಮಕಾರಿಯಾಗಲು ಸಾಧ್ಯ ಎಂದು ಹೇಳಿದರು ಸಾಮಾನ್ಯ ಜನರ ಅಭಿವೃದ್ಧಿ ಸುಗಮ ವಹಿವಾಟು ಮತ್ತು ಉತ್ತಮ ಆಡಳಿತ ನೀಡಲು ಸರ್ಕಾರಗಳಿಗೆ ಉತ್ಪಾಹವಿರಬೇಕು ಎಂದ ಅವರು ತಮ್ಮ ಸರ್ಕಾರ ತೆಗೆದುಕೊಂಡಿರುವ ಹಲವು ಪ್ರಮುಖ ನಿರ್ಧಾರಗಳನ್ನು ಪ್ರಸ್ತಾಪಿಸಿದರು

ಅಭಿವೃದ್ಧಿಯ ಪ್ರತಿಯೊಂದು ಮಾನದಂಡದ ಆಧಾರದ ಮೇಲೆ ಈ ಜಿಲ್ಲೆಗಳಗೆ ವಿಶೇಷ ಗಮನ ನೀಡಲಾಗುತ್ತಿದೆ ಎಂದರು

ಇದು ಕೇವಲ ಒಂದು ಉದಾಹರಣೆಯಾಗಿದ್ದು ಇಂತಹ ಹಲವು ಮಹತ್ವದ ನಿರ್ಧಾರಗಳೊಂದಿಗೆ ದಶಕಗಳಂದ ಕಾಡುತ್ತಿದ್ದ ಸವಾಲುಗಳನ್ನು ಎದುರಿಸಲು ತಮ್ಮ ಸರ್ಕಾರ ಕಾರ್ಯನಿರತವಾಗಿದೆ ಎಂದು ಅವರು ಹೇಳಿದರು ಇಂದು ಭಾರತರತ್ನ ಸಂವಿಧಾನ ಶಿಲ್ಪಿ ಡಾ

ದೇಶಾದ್ಯಂತ ಅವರ ಸ್ಮರಣೆ ನಡೆಯುತ್ತಿದೆ ಸಂಸತ್ ಭವನದ ಆವರಣದಲ್ಲಿರುವ ಅಂಬೇಢರ್ ಪ್ರತಿಮೆಗೆ ರಾಷ್ಟಪತಿ ರಾಮನಾಥ ಕೋವಿಂದ್ ಉಪರಾಷ್ಟಪತಿ ವೆಂಕಯ್ದನಾಯ್ದು ಪ್ರಧಾನಿ ನರೇಂದ್ರ ಮೋದಿ ಲೋಕಸಭಾಧ್ವಕ್ಷ ಓಂ ಬಿರ್ಲಾ ಮಾಜಿ ಪ್ರಧಾನಿ ಡಾ ಮನಮೋಹನ್ಸಿಂಗ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಥಾವರ್ಚಂದ್ ಗೆಹ್ಲೋಟ್ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಷಿ ಮತ್ತಿತರ ಸಂಸದರು ಪುಷ್ಷನಮನ ಸಲ್ಲಿಸಿದರು ಅಲ್ಲದೆ ವಿವಿಧ ವಲಯಗಳ ನೂರಾರು ಜನರು ಡಾ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಿದ್ದಾರೆ ಜನತೆ ಅಂಬೇಡ್ಕರ್ ಅವರ ದೂರದೃಷ್ಟಿ ಮತ್ತು ಜ್ಞಾನದಿಂದ ಸ್ಕೂರ್ತಿ ಪಡೆಯಬೇಕು ಅವರ ನೀತಿ ಹಾಗೂ ಮೌಲ್ಯಗಳನ್ನು ಪ್ರತಿಪಾದಿಸಿ ಸಿದ್ಧಾಂತಗಳನ್ನು ಅನುಸರಿಸಿದಾಗ ಮಾತ್ರ ಇಂದು ನಾವು ಅವರಿಗೆ ಸಲ್ಲಿಸುವ ಗೌರವ ನಮನಕ್ಕೆ ನಿಜವಾದ ಅರ್ಥ ದೊರಕುತ್ತದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವನವನ್ನು ಸಾಮಾಜಿಕ ನ್ಯಾಯಕ್ಕೆ ಸಮರ್ಪಿಸಿ ಭಾರತೀಯ ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿರುವ ಸಂವಿಧಾನದ ಮೂಲಕ ದೇಶಕ್ಕೆ ಅನನ್ಯ ಕೊಡುಗೆ ನೀಡಿದ್ದಾರೆ

ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಸಮಾವೇಶದ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡುವರು ಕೇಂದ್ರೀಯ ಸಶಸ್ತ ಮೊಲೀಸ್ ಪಡೆಗಳು ಗುಪ್ತಚರ ಸಂಸ್ಥೆಗಳು ಕೇಂದ್ರೀಯ ತನಿಖಾ ಸಂಸ್ಥೆಗಳು ಸೇರಿದಂತೆ ಎಲ್ಲಾ ಪೊಲೀಸ್ ಪಡೆಗಳ ಮುಖ್ಚಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ

ಅವರು ಇಂದು ಮಧ್ಯಾಪ್ನ ಸಿರೋಹಿ ಜಿಲ್ಲೆಯ ಅಬುರೋಡ್ನಲ್ಲಿ ಬ್ರಹ್ಮಮಾರಿ ಆಶ್ರಮದ ಕೇಂದ್ರ ಕಚೇರಿಯಲ್ಲಿ ಸಾಮಾಜಿಕ ಪರಿವರ್ತನೆಗೆ ಮಹಿಳಾ ಸಬಲೀಕರಣ ಕುರಿತ ರಾಷ್ಟೀಯ ಸಮಾವೇಶವನ್ನು ಉದ್ಘಾಟಸಲಿದ್ದಾರೆ ಉತ್ತರಪ್ರದೇಶದ ಮುಖ್ಯಮಂತ್ರಿ ಯೋಗಿಆದಿತ್ಯನಾಥ್ ಉನ್ನಾವ್ ಜಿಲ್ಲೆಯಲ್ಲಿ ಅತ್ಯಾಚಾರ ಸಂತ್ರಸ್ತೆಗೆ ಬೆಂಕಿ ಹಚ್ಚದ ಪ್ರಕರಣದಲ್ಲಿ ದೋಷಿಗಳ ವಿರುದ್ದ ಕಠಿಣಕ್ರಮ ಕೈಗೊಳ್ಳಬೇಕೆಂದು ಪೊಲೀಸರಿಗೆ ಸೂಚಿಸಿದ್ದಾರೆ

ಉನ್ನಾವ್ ಅತ್ಲಾಚಾರ ಪ್ರಕರಣದ ಸಂತ್ರಸ್ತ ಯುವತಿಯನ್ನು ನಿನ್ನೆ ಐವರು ಬೆಂಕಿ ಹಚ್ಚಿ

ಈ ಎಲ್ಲ ಐವರನ್ನು ಬಂಧಿಸಲಾಗಿದೆ ಸುಟ್ಲಗಾಯಗಳಿಂದ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಯುವತಿಯನ್ನು ನಿನ್ನೆ ರಾತ್ರಿ ದೆಹಲಿಯ ಸಫ್ದರ್ ಜಂಗ್ ಆಸ್ಪತ್ರೆಗೆ ಸೇರಿಸಲಾಗಿದೆ ಲಖನೌದಿಂದ ಹೆಲಿಕ್ಚಾಪ್ಟರ್ ಆಂಬ್ಜೂಲೆನ್ಸ್ ಮೂಲಕ ಆಕೆಯನ್ನು ತುರ್ತು ಚಿಕಿತ್ಸೆಗಾಗಿ ದೆಹಲಿಗೆ ಸ್ವಳಾಂತರಿಸಲಾಯಿತು ಈ ಪ್ರಕರಣದ ಎಲ್ಲ ದೋಷಗಳಿಗೆ ಅತ್ಯಂತ ಕಠಿಣ ಶಿಕ್ಷೆಯಾಗಬೇಕೆಂದು ರಾಜ್ಯಸಭೆಯಲ್ಲಿ ಬಲವಾದ ಒತ್ತಾಯ ವ್ನಕ್ತವಾಗಿದೆ ನಿನ್ನೆ ಮಧ್ಯಾಹ್ನದ ಕಲಾಪದ ವೇಳೆ ಸದನದ ಸಭಾಪತಿ ಎಂ ವೆಂಕಯ್ನನಾಯ್ನು ಮಹಿಳೆಯರ ಮೇಲೆ ಅಮಾನವೀಯ ದೌಜನ್ದಗಳು ನಡೆಯುತ್ತಿರುವುದನ್ನು ಸಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎನ್ನುವ ಅತ್ಯಂತ ಕಠಿಣ ಸಂದೇಶ ಒಂದನ್ನು ತುರ್ತಾಗಿ ನೀಡಬೇಕಾದ ಅಗತ್ನವಿದೆ ಎಂದು ಹೇಳಿದರು

ಈ ಯೋಜನೆಯನ್ನು ಎಲ್ಲ ರಾಜ್ಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೊಳಿಸಲಾಗುವುದು ಪೊಲೀಸ್ ಕಾಣೆಗಳಲ್ಲಿನ ಹೆಲ್ಪ್ ಡೆಸ್ಕೆಗಳನ್ನು ಹೆಚ್ಚು ಮಹಿಳಾ ಸ್ನೇಹಿಗೊಳಿಸುವುದು ಮತ್ತು ಅವುಗಳನ್ನು ಸುಲಭವಾಗಿ ಸಂಪರ್ಕಿಸಲು ಸಾಧ್ಯವಾಗುವಂತೆ ಮಾಡುವ ಉದ್ದೇಶವಿದೆ ಜೊತೆಗೆ ಯಾವುದೇ ಸಂತ್ರಸ್ತ ಮಹಿಳೆ ಅಲ್ಲಿಗೆ ಹೋಗಿ ನೇರ ದೂರು ನೀಡುವ ಏಕೈಕ ಸಹಾಯ ಕೇಂದ್ರವನ್ನಾಗಿ ಮಾಡಬೇಕು ಅಲ್ಲಿ ವಿಶೇಷವಾಗಿ ಮಹಿಳಾ ಪೊಲೀಸ್ ಪೇದೆಗಳನ್ನು ನಿಯೋಜಿಸಬೇಕು ಎನ್ನಲಾಗಿದೆ ಈ ಹೆಲ್ವ್ ಡೆಸ್ತ್ ಗಳಲ್ಲಿ ವಕೀಲರು ಮನಃತಾಸ್ತಜ್ಞರು ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಕಾನೂನು ತಜ್ಞರು ಆಪ್ತ ಸಲಹೆಗಾರರು ಮತ್ತಿತರರ ಸಂಪರ್ಕಗಳೊಂದಿಗೆ ಮಹಿಳೆಯರಿಗೆ ಸೂಕ್ಷ ನೆರವು ನೀಡುವಂತೆ ಸೂಚಿಸಲಾಗಿದೆ

ಮತದಾನ ಬಹುತೇಕ ಶಾಂತಿಯುತವಾಗಿತ್ತು ಕೆಲವು ಪ್ರಕರಣಗಳಲ್ಲಿ ಇವಿಎಂ ಯಂತ್ರಗಳ ವೈಫಲ್ಡ ಮತ್ತು ಮತದಾರರ ಪಟ್ಟಿಯಲ್ಲಿ ಕೆಲವು ಮತದಾರರ ಹೆಸರು ನಾಪತ್ತೆಯಾಗಿರುವುದು ವರದಿಯಾಗಿದೆ

ಮತ ಎಣೆಕೆ ಕಾರ್ಯ ಇದೇ ಸೋಮವಾರ ನಡೆಯಲಿದೆ